ಸಾರ್ವಜನಿಕರು ಭಾಗಿಯಾಗಬೇಕೆಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಮನವಿ ಮಾಡಿದ್ದಾರೆ ಸ್ತಚ್ಛ ಭಾರತ ನಿರ್ಮಿಸುವ ಕೇಂದ್ರದ ಪ್ರಯತ್ನದಲ್ಲಿ ಈ ಸಮೀಕ್ಷೆ ನಿರ್ಣಾಯಕ ಪ್ರತಿಕ್ರಿಯೆ ನೀಡಲಿದೆ ಎಂದು ಅವರು ಟ್ವೀಟ್ ಮಾಡಿದ್ದಾರೆ

ಬೆಳಗಾವಿಯ ಯುನೈಟೆಡ್ ಸಮಾಜ ಕಲ್ನಾಣ ಸಂಸ್ಥೆಯ ಸಹಯೋಗದಲ್ಲಿ ಆರೋಗ್ಯ ಸೇವೆ ಕಾರ್ಯಕ್ರಮ ಅನುಷ್ಟಾನಗೊಂಡಿದ್ದು

ಮೊದಲ ಪಂತದಲ್ಲಿ ಕೊಡಗು ಚಾಮರಾಜನಗರ ಮೈಸೂರು ಜಿಲ್ಲೆಗಳಲ್ಲಿ ಆರೋಗ್ಯ ಸೇವೆ ಲಭ್ಯವಾಗಲಿದೆ

ಉಚಿತ ಆರೋಗ್ಯ ಸೇವೆ ನೀಡುವುದು ಕಾರ್ಯಕ್ರಮದ ಉದ್ದೇಶವಾಗಿದೆ

ಪರಮೇಶ್ವರ್ ಅವರನ್ನು ಲಂಡನ್ ಮಹಾನಗರದ ಉಪಮಹಾಪೌರರಾದ ಷರ್ಲಿ ರೋಡ್ರಿಗಸ್ ವಿಧಾನಸೌಧದ ಕಛೇರಿಯಲ್ಲಿಂದು ಭೇಟಿ ಮಾಡಿ ಬೆಂಗಳೂರು ನಗರದ ಸಮಸ್ನೆಗಳ ಕುರಿತು ಸುದೀರ್ಘವಾಗಿ ಚರ್ಚಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಪರಮೇಶ್ವರ್ ಕಸವಿಲೇವಾರಿ ಸಮಸ್ಯೆ ಸಂಚಾರ ನಿಯಂತ್ರಣ ಮಾಲಿನ್ಯ ನಿವಾರಣೆ ಸಮಸ್ಯೆಗಳು ಸೇರಿದಂತೆ ಪಲವು ವಿಷಯಗಳ ಕುರಿತು ಲಂಡನ್ ನಗರಪಾಲಿಕೆ ಯೋಜನೆಯ ರೂಪುರೇಷೆ ಸಿದ್ಧಪಡಿಸಿದರೆ ಅದನ್ನು ವೆಂಗಳೂರಿನಲ್ಲಿ ಜಾರಿಗೆ ತರಲು ಸರ್ಕಾರ ಅಗತ್ಯ ಕ್ರಮ ಕೈಗೊಳ್ಳಲಿದೆ ಎಂದರು

ಕೇಂದ್ರದ ಕೌಶಲ್ಯ ಅಭಿವೃದ್ದಿ ಮತ್ತ ಉದ್ಯಮಶೀಲತೆ ಇಲಾಖೆ ಕಾರ್ಯದರ್ಶಿ ಡಾ

ಇಂದಿನ ಸ್ಪರ್ಧಾತ್ಮಕ ಜಗತ್ತಿನ ಪ್ಲೆಪೋಟಿಯನ್ನು ಭಾರತ ಉತ್ತಮ ರೀತಿಯಲ್ಲಿ ಎದುರಿಸುತ್ತಿದೆ ಇಂದು ತಾಂತ್ರಿಕವಾಗಿ ದೇತ ಉತ್ತಮ ದೆಳವಣಿಗೆ ಸಾಧಿಸಲು ಯುವ ಸಮುದಾಯಕ್ಕೆ ತಾಂತ್ರಿಕ ಕೌಶಲ್ಲದಲ್ಲಿ ಹೆಟ್ಟನ ತರದೇತಿಯ ಅವಶ್ಯಕತೆ ಇದೆ ಎಂದರು ಟೋಯೋಟಾ ಸಂಶ್ವೆಯ ವ್ಯವಸ್ಥಾಪಕ ನಿರ್ದೇಶಕ ಅಕಿತೊ ತಾಟಿಬಾನ ಮಾತನಾಡಿ ಪರಿಸರ ಸ್ನೇಹಿ ಮತ್ತು ಸುರಕ್ಷಿತ ಕಾರುಗಳ ಉತ್ಪಾದನೆಯಲ್ಲಿ ತಮ್ಮ ಸಂಸ್ಥೆ ವಿಶ್ವದಲ್ಲಿಯೇ ಮಂಚೂಣಿಯಲ್ಲಿದೆ

ಚಲನಚಿತ್ರ ನಟ ತಾರಾ ಅನುರಾಧ ನಿರ್ಮಾಪಕ ಬಸವರಾಜು ನಿರ್ದೇಶಕ ವಿಶಾಲ್ರಾಜ್ ಈ ಸಂದರ್ಭದಲ್ಲಿ ಹಾಜರಿದ್ದರು

ಕೊಪ್ಪಳ ಜಿಲ್ಲೆಯ ಬಡ ಜನರಿಗೆ ಈ ಯೋಜನೆ ವರದಾನವಾಗಿದೆ

ಯೋಜನೆ ಬಗ್ಗೆ ಕೊಪ್ಪಳ ಜಿಲ್ಲಾ ಶಸ್ತಚಿಕಿತ್ತಕ ಸುರೇಶಬಾಬು ದಾನರಡ್ಡಿ ಆಕಾಶವಾಣಿಗೆ ಮಾಹಿತಿ ನೀಡಿದ್ದಾರೆ

ಇಂದಿನಿಂದ ಆಳ ಸಮುದ್ದ ಮೀನುಗಾರಿಕೆಗೆ ಸರಕಾರ ಅನುಮತಿ ನೀಡಿದ್ದು ಪರ್ಸೀನ್ ಮತ್ತು ಟಾಲರ್ ಬೋಟ್ ಗಳ ಮೂಲಕ ಮೀನುವಾರಿಕೆಗೆ ಸಿದ್ದತೆ ಆರಂಭಗೊಂಡಿದೆ ಮಂಗಳೂರಿನ ಉರ್ವ ಮಾರಿಯಮ್ ದೇವಸ್ಥಾನದಲ್ಲಿ ನಾಡಿದ್ದು ಪೂಜೆ ಸಲ್ಲಿಸಿದ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಮೀನುಗಾರಿಕೆ ಆರಂಭವಾಗಲಿದೆ ರಾಜ್ಯದಲ್ಲಿ ಸಂಪೂರ್ಣ ಪಾನ ನಿಷೇಧ ಮಾಡುವ ಸಂಬಂಧ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರಲು ದಾವಣಗೆರೆಯಲ್ಲಿಂದು ನಡೆದ ಮಠಾಧೀಶರ ಸಭೆಯಲ್ಲಿ ನಿರ್ಣಯ ಕೈಗೊಳ್ಳಲಾಗಿದೆ ಸಾಣೆಪಳ್ಳಯ ಪಂಡಿತಾರಾಧ್ಹ ಸ್ನಾಮೀಜ ಮಾತನಾಡಿ ಮದ್ಹ ನಿಷೇಧ ಸಂಬಂಧ ನಡೆಯುತ್ತಿರುವ ಹೋರಾಟ ಪ್ರಬಲ ಆಂದೋಲನವಾಗಿ ರೂಪುಗೊಳ್ಳಬೇಕು ಎಂದು ಕರೆ ನೀಡಿದರು